ಪಾರದರ್ಶಕ ಮುಕ್ತ ಹಾಗೂ ನ್ಯಾಯಸಮ್ನತ ಚುನಾವಣೆಗಾಗಿ ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದೆ

ರಾಜ್ಞದ ಚಿಕ್ಕೋಡಿ ಬೆಳಗಾವಿ ರಾಯಚೂರು ಬಾಗಲಕೋಟೆ ವಿಜಯಪುರ ಕಲಬುರಗಿ ಬೀದರ್ ಕೊಪ್ಪಳ ಬಳ್ಳಾರಿ ಹಾವೇರಿ ಧಾರವಾಡ ಉತ್ತರ ಕನ್ನಡ ದಾವಣಗೆರೆ ಶಿವಮೊಗ್ಗದಲ್ಲಿ ಇಂದು ಮತದಾನ ನಡೆಯಲಿದೆ

ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಮತದಾನದ ಬಗ್ಗೆ ನಮ್ಮ ಪ್ರತಿನಿಧಿ ಚನ್ನಬಸಪ್ಪ ಅವರಿಂದ ಇದೀಗ ಹೆಚ್ಚಿನ ಮಾಹಿತಿ ಚನ್ನಬಸಪ್ಪ ಅವರೇ ನಮಸ್ಕಾರ ಈಗ ತಾನೇ ಮತದಾನ ಆರಂಭವಾಗಿದೆ

ಈಗ ಕೊಪ್ಪಳದ ಪ್ರತಿನಿಧಿ ರಾಜಾಸಾಬ್ ಮುಲ್ಲಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಾಜಾಸಾಬ್ ಅವರೇ ನಮಸ್ಕಾರ

ಶಿವಳ್ಳ ನಿಧನದ ನಂತರ ತೆರವಾದ ಸ್ಥಾನಕ್ಕೆ ಕುಂದಗೋಳ ಕ್ಷೇತ್ರದಿಂದ ಉಪಚುನಾವಣೆ ನಡೆಯುತ್ತಿದೆ ಈಗ ಈರಯ್ಯ ಚಿಕ್ಕಮಠ ಅವರಿಂದ ಧಾರವಾಡ ಕ್ಷೇತ್ರದ ಮತದಾನದ ಬಗ್ಗೆ ಹೆಚ್ಚಿನ ಮಾಹಿತಿ

ಇದುವರೆಗೆ ಯಾವುದೇ ಉಗ್ರ ಸಂಘಟನೆಗಳು ಈ ದಾಳಿಯನ್ನು ಮಾಡಿದ್ದಾಗಿ ಜವಾಬ್ದಾರಿ ಹೊತ್ತುಕೊಂಡಿಲ್ಲ ಎಂದು ಪಿಟಿಐ ಸುದ್ದಿ ಸಂಸ್ಥೆ ವರದಿ ತಿಳಿಸಿದೆ

ಕೋಲಂಬೋದಲ್ಲಿ ನಿಷೇಧಾಜ್ಞೆ ಮುಂದುವರಿಸಲಾಗಿದ್ದು ಮುಂಜಾಗ್ರತಾ ಕ್ರಮವಾಗಿ ಇಂದು ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ ಭಯೋತ್ವಾದನೆಯನ್ನು ನಿಗ್ರಹಿಸಲು ನಿನ್ನೆ ಮಧ್ಯರಾತ್ರಿಯಿಂದ ಜಾರಿಗೆ ಬರುವಂತೆ ತುರ್ತು ಪರಿಸ್ವಿತಿಯನ್ನು ಘೋಷಿಸಿದ್ದು ಇಂದು ರಾಷ್ಷೀಯ ಶೋಕ ದಿನವನ್ನಾಗಿ ಆಚರಿಸಲು ನಿರ್ಧರಿಸಲಾಗಿದೆ

ಮೃತಪಟ್ಟವರನ್ನು ರಂಗಪ್ಪ ಲಕ್ಷ್ಮೀ ನಾರಾಯಣ ಹನುಮಂತರಾಯಪ್ಪ ಚಂದ್ರಶೇಖರ್ ಹಾಗೂ ರಮೇಶ ಎಂದು ಗುರುತಿಸಲಾಗಿದ್ದು ಮೃತದೇಹಗಳನ್ನು ರಾಜ್ಯಕ್ಷೆ ತರಲು ಎಲ್ಲ ಕ್ರಮ ಕೈಗೊಳ್ಳಲಾಗಿದೆ ಹಿರಿಯ ಐಎಎಸ್ ಅಧಿಕಾರಿ ಅಂಜುಮ್ ಪರ್ವೇಜ್ ಅವರನ್ನು ನೋಡಲ್ ಅಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿದೆ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು